ರಾಷ್ಟೀಯ ಯುದ್ದ ಸ್ನಾರಕವನ್ನು ದೆಹಲಿಯಲ್ಲಿನ ಇಂಡಿಯಾ ಗೇಟ್ ಮತ್ತು ಅಮರ್ ಜವಾನ್ ಜ್ಜೋತಿ ಸಮೀಪದಲ್ಲೇ ನಿರ್ಮಿಸಲಾಗಿದೆ

ಶಾಂತಿ ಪಾಲನಾ ಕಾರ್ಯ ಹಾಗೂ ದಾಳಿ ವಿರುದ್ದದ ಕಾರ್ಯಾಚರಣೆ ಸಂದರ್ಭದಲ್ಲಿ ಪ್ರಾಣತ್ಯಾಗ ಮಾಡಿದ ಯೋಧರನ್ನೂ ಈ ಸ್ವಾರಕದ ಮೂಲಕ ಸ್ವರಿಸಲಾಗುತ್ತಿದೆ

ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಷಾ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ತನಾಥ್ ಹಾಗೂ ಕೇಂದ್ರ ಸಚಿವರಾದ ನಿತಿನ್ ಗಢರಿ ರವಿಶಂಕರ್ ಪ್ರಸಾದ್ ಮತ್ತು ಪಿಯೂಷ್ ಗೋಯಲ್ ಸಮಾವೇಶ ಉದ್ವೇಶಿಸಿ ಮಾತನಾಡಲಿದ್ದಾರೆ ಜಮ್ನು ಮತ್ತು ಕಾಶ್ಮೀರ ಹಾಗೂ ನಕ್ಸಲೀಯ ಪ್ರಭಾವಿತ ರಾಜ್ಲಗಳಲ್ಲಿ ನಿಯೋಜನೆಗೊಂಡಿರುವ ಕೇಂದ್ರ ಸಶಸ್ತ ಮೊಲೀಸ್ ಪಡೆಗಳ ಸಿಬ್ಬಂದಿಗೆ ನೀಡಲಾಗುವ ಅಪಾಯ ಹಾಗೂ ಸಂಕಪ್ಪ ಭತ್ತೆಯನ್ನು ಹೆಚ್ಚಿಸಿರುವುದಾಗಿ ಕೇಂದ್ರ ಗೃಹ ಸಚಿವಾಲಯ ಪ್ರಕಟಿಸಿದೆ

ಅಪಾಯಕಾರಿ ಪ್ರದೇಶಗಳಲ್ಲಿ ನಿಯೋಜಿತರಾಗಿರುವ ಸಿಬ್ಬಂದಿಗೆ ಮಾನಸಿಕ ಉತ್ತೇಜನ ನೀಡುವಲ್ಲಿ ಸಹಕಾರಿಯಾಗಿದೆ ಎಂದು ಕೇಂದ್ರ ಮೀಸಲು ಪೊಲೀಸ್ ಪಡೆಯ ಟ್ವೀಟ್ ಸಂದೇಶದಲ್ಲಿ ತಿಳಿಸಲಾಗಿದೆ

ದೆಹಯಲಿಯಲ್ಲಿಂದು ರಾಷ್ಟೀಯ ಜಲ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು ಜಲ ಸಂರಕ್ಷಣೆಯಲ್ಲಿ ಮಾಧ್ಯಮಗಳ ಪಾತ್ರ ಮಹತ್ವದ್ದಾಗಿದೆ ಎಂದು ಹೇಳಿದರು

ಜಲ ಸಂರಕ್ಷಣೆ ಕುರಿತು ಹೆಚ್ಚಿನ ಅರಿವು ಮೂಡಿಸುವಂತಾಗಲು ಪ್ರಶಸ್ತಿಯನ್ನ ನೀಡಲಾಗುತ್ತಿದೆ ಎಂದು ಸಚಿವ ಗಡ್ತರಿ ತಿಳಿಸಿದರು ಅಯೋಧ್ಯಲ್ಲಿನ ವಿವಾದಿತ ಸ್ಥಳದಲ್ಲಿ ಪೂಜೆ ಸಲ್ಲಿಸುವ ತಮ್ಮ ಮೂಲಭೂತ ಹಕ್ಕು ಜಾರಿ ಕುರಿತು ತುರ್ತು ವಿಚಾರಣೆ ನಡೆಸುವಂತೆ ಕೋರಿ ಬಿಜೆಪಿ ನಾಯಕ ಸುಬ್ರಮಣಿಯನ್ ಸ್ವಾಮಿ ಸುಪ್ರೀಂ ಕೋರ್ಟ್ ಇಂದು ಅರ್ಜಿ ಸಲ್ಲಿಸಿದ್ದಾರೆ ನಾಳೆ ಅಯೋಧ್ವೆ ಮೇಲಿನ ಪ್ರಮುಖ ವಿಷಯವನ್ನು ವಿಚಾರಣೆಗೆ ಕೈಗೆತ್ತಿಕೊಳ್ಳುವ ಸಮಯದಲ್ಲಿ ನ್ಯಾಯಾಲಯದಲ್ಲಿ ಹಾಜರಿರುವಂತೆ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಮತ್ತು ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರನ್ನು ಒಳಗೊಂಡ ನ್ವಾಯಪೀಠ ಸುಬ್ರಮಣೆಯನ್ ಸ್ವಾಮಿ ಅವರಿಗೆ ಸೂಚಿಸಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸುಬ್ರಮಣೆಯನ್ ಸ್ವಾಮಿ ತಮ್ಮ ಮನವಿಯ ವಿಚಾರಣೆಯನ್ನು ಪ್ರತ್ತೇಕವಾಗಿ ನಡೆಸಬೇಕೆಂದು ಮನವಿ ಮಾಡಿದರು

ತಾವು ಅಯೋಧ್ಯೆ ವಿಷಯದಲ್ಲಿ ಮಧ್ಯ ಪ್ರವೇಶಿಸುತ್ತಿಲ್ಲ ಬದಲಿಗೆ ಶ್ರೀರಾಮನ ಜನ್ನ ಸ್ವಳದಲ್ಲಿ ಪೂಜೆ ಸಲ್ಲಿಸುವ ತಮ್ಮ ಮೂಲಭೂತ ಹಕ್ಕಿನ ಜಾರಿಗೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸುತ್ತಿರುವುದಾಗಿ ನ್ವಾಯಪೀಠಕ್ಕೆ ಸುಬ್ರಮಣಿಯನ್ ಸ್ವಾಮಿ ತಿಳಿಸಿದರು

ಕುಂದಕೆರೆ ವಲಯದಲ್ಲಿ ಕಳೆದ ವಾರ ಕಾಣಿಸಿಕೊಂಡ ಬೆಂಕಿ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಮದ್ದೂರು ಬಂಡೀಪುರ ವಲಯಗಳಿಗೂ ವ್ಯಾಪಿಸಿದೆ ಬಂಡೀಪುರ ರಾಷ್ಷೀಯ ಉದ್ದಾನದಲ್ಲಿ ಸತತ ಮೂರ್ನಾಲ್ಲು ದಿನದಿಂದ ಉರಿದ ಬೆಂಕಿಯಿಂದಾಗಿ ಹುಲ್ಲುಹಾಸಿನಿಂದ ಆವೃತವಾಗಿದ್ದ ಪ್ರದೇಶ ಈಗ ಕಪ್ಪು ಹೊದಿಕೆ ಹಾಕಿದಂತಾಗಿದೆ ಯಾವುದೇ ಪ್ರಾಣಿಗಳಿಗೆ ಹಾನಿಯಾದ ವರದಿಯಾಗಿಲ್ಲ ಆನೆ ಹುಲಿ ಕರಡಿ ಜಿಂಕೆ ಕಾಡೆಮ್ಮೆ ಮತ್ತು ನವಿಲು ಸೇರಿದಂತೆ ಕೆಲವು ಪ್ರಾಣಿ ಪಕ್ಷಿಗಳು ಬೇರೆಡೆ ವಲಸೆ ಹೋಗಿವೆ ಬಂಡೀಪುರ ಹುಲಿ ಸಂರಕ್ಷಿದ ಪ್ರದೇಶದಲ್ಲಿ ಬೆಂಕಿಯನ್ನು ಹತೋಟಗೆ ತರುವ ನಿಟ್ಟನಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿ ಸ್ಕೌಟ್ ಹಾಗೂ ಗೈಡ್ಸ್ನ ಸ್ವಯಂ ಸೇವಕರು ರಾಜ್ಯದ ವಿವಿಧ ಸಂಘ ಸಂಸ್ಟೆಗಳ ಸ್ವಯಂಸೇವಕರು ಕಾಡಂಚನ ಗ್ರಾಮಸ್ವರು ಹಾಗೂ ಗಿರಿಜನರು ಬೆಂಕಿಯನ್ನು ನಂದಿಸುವ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ

ರಾಜ್ಯ ವನ್ನಜೀವಿ ಮುಖ್ಯ ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿ ಕರ್ನಾಟಕ ಅರಣ್ಯ ಪಡೆ ಮುಖ್ಯಸ್ಥರು ಹಾಗೂ ಪ್ರಧಾನ ಅರಣ್ಯ ಸಂರಕ್ಷಣಾದಿಕಾರಿಗಳು ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಪರಿಸ್ಕಿತಿಯ ಬಗ್ಗೆ ಅರಣ್ಯ ಇಲಾಖಾಧಿಕಾರಿಗಳಿಂದ ಮಾಹಿತಿ ಪಡೆಯುತ್ತಿದ್ದು ಸರ್ಕಾರದಿಂದ ಅಗತ್ಯವಾದ ಎಲ್ಲಾ ನೆರವು ಪಡೆದುಕೊಂಡು ಬೆಂಕಿಯನ್ನು ಬೇಗ ಶಮನಗೊಳಿಸುವಂತೆ ಅಧಿಕಾರಿಗಳಗೆ ಸೂಚಿಸಿದ್ದಾರೆ

ಕಟ್ಟಡ ನಿರ್ಮಾಣ ಕ್ಷೇತ್ರ ರಿಯಲ್ ಎಸ್ಷೇಟ್ ಮೇಲಿನ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟ ದರದಲ್ಲಿ ಕಡಿತ ಮಾಡಿರುವುದನ್ನು ಅನೇಕ ವಹಿವಾಟು ಸಂಸ್ಟೆಗಳು ಸ್ವಾಗತಿಸಿವೆ ಜಿಎಸ್ಟಿ ಮಂಡಳಿಯ ಈ ನಿರ್ಧಾರ ಮನೆ ಖರೀದಿದಾರರು ಹಾಗೂ ವಸತಿ ನಿರ್ಮಾಣಗಾರರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಸಹಕಾರಿಯಾಗಿದೆ ಎಂದು ಭಾರತೀಯ ಕೈಗಾರಿಕಾ ಒಕ್ಕೂಟದ ಮಹಾ ನಿರ್ದೇಶಕ ಚಂದ್ರಜಿತ್ ಬ್ದಾನರ್ಜಿ ತಿಳಿಸಿದ್ದಾರೆ ರಾಷ್ಷೀಯ ರಿಯಲ್ ಎಸ್ಟೇಟ್ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ನಿರಂಜನ್ ಹೀರಾನಂದಾನಿ ಮಾತನಾಡಿ ಮನೆ ಖರೀದಿದಾರರಿಗೆ ಇದರಿಂದ ತುಂಬಾ ಅನುಕೂಲವಾಗಲಿದೆ ಎಂದು ಹೇಳಿದ್ದಾರೆ ರಿಯಲ್ ಎಸ್ಸೇಟ್ ಮೇಲಿನ ಜಿಎಸ್ಟಿ ದರ ಕಡಿತ ನಿರ್ಧಾರವು ಒಂದು ಕ್ರಾಂತಿಕಾರಿ ಬೆಳವಣಿಗೆಯಾಗಿದೆ ಈ ಹೆಜ್ಜೆಯಿಂದ ಮನೆ ಖರೀದಿದಾರರಿಗೆ ಹೆಜ್ಜನ ಯಶಸ್ಸು ಲಭಿಸಲಿದ್ದು ಅವರ ಭಾವನೆಗಳನ್ನು ಮತ್ತಪ್ಟು ಉತ್ತೇಜಿಸುವುದಾಗಿದೆ ಎಂದು ಕ್ರೆಡೈ ಅಧ್ಯಕ್ಷ ಜ್ಯಾಕ್ಸೆ ಪಾ ಪ್ರತಿಕ್ರಿಯಿಸಿದ್ದಾರೆ

ಭುವನೇಶ್ವರದಲ್ಲಿ ಕೌತಲ್ಯ ಅಭಿವೃದ್ಧಿ ಸಂಸ್ಥೆ ಉದ್ಘಾಟಿಸಿ ಮಾತನಾಡಿದ ಅವರು ಶೈಕ್ಷಣಿಕ ಮೂಲಸೌಕರ್ಯ ಮತ್ತು ಗುಣಮಟ್ಟದ ಶಿಕ್ಷಣ ಇಲ್ಲದೆ ನವ ಒಡಿಶಾ ಕನಸು ನನಸಾಗದು ಎಂದು ಹೇಳಿದರು ತ್ಯೆಲ ಮತ್ತು ಅನಿಲ ವಲಯದ ಎಲ್ಲಾ ಸಾರ್ವಜನಿಕ ಸ್ವಾಮ್ಖದ ಸಂಸ್ವೆಗಳು ಕೌಶಲ್ತ ಭಾರತ ಯೋಜನೆಯಡಿ ಕೌಶಲ್ತ ಅಭಿವೃದ್ದಿ ಸಂಸ್ಥೆಗಳ ಸ್ಥಾಪನೆಗೆ ಮುಂದಾಗಿವೆ ಎಂದು ಧರ್ಮೇಂದ್ರ ಪ್ರಧಾನ್ ತಿಳಿಸಿದರು

ಪೊರೂರು ಎಂಬಲ್ಲಿನ ಬಾಲಿ ಪ್ರದೇಶದಲ್ಲಿ ಟ್ಯಾಕ್ಲಿ ಸಂಸ್ಥೆಯೊಂದರ ಕಾರುಗಳನ್ನು ನಿಲ್ಲಿಸಲಾಗಿತ್ತು ಬೆಂಕಿ ಅಕಸ್ಮಿಕ್ಕೆ ಕಸದ ರಾಶಿಯಿಂದ ಹಾರಿದ ಕಿಡಿ ಕಾರಣ ಎನ್ನಲಾಗಿದೆ ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಿಯಂತ್ರಿಸಿದರು ಆಘ್ಘಾನಿಸ್ತಾನ ತನ್ನ ಆರ್ಥಿಕ ಸ್ಥಿತಿ ಜೇತರಿಕೆಗಾಗಿ ಇರಾನ್ನ ಚಾಬಹಾರ್ ಬಂದರಿನಿಂದ ಭಾರತಕ್ಕೆ ರಫ್ತು ಆರಂಭಿಸಿದೆ

ಪ್ರಾಂತ್ಯದ ಝರಾಂಜ್ ನಗರದಲ್ಲಿ ನಿನ್ನೆ ನೂತನ ರಫ್ತು ಮಾರ್ಗವನ್ನು ಉದ್ಘಾಟಿಸಿ ಮಾತನಾಡಿದ ಅಧ್ಯಕ್ಷ ಅಶ್ರಫ್ ಫನಿ ಚಾಬಹಾರ್ ಬಂದರು ಭಾರತ ಇರಾನ್ ಮತ್ತು ಆಫ್ಘಾನಿಸ್ತಾನ ನಡುವೆ ಉತ್ತಮ ಸಹಕಾರದ ಮಾರ್ಗವಾಗಿದೆ ಎಂದು ಬಣ್ಣಿಸಿದರು ದಿ ಫೆವರೇಟ್ ಚಿತ್ರದಲ್ಲಿನ ಅಮೋಘ ಅಭಿನಯಕ್ಕಾಗಿ ಖ್ಯಾತ ಅಭಿನೇತ್ರಿ ಒಲಿವಿಯಾ ಕೋಲ್ಮನ್ ಪ್ರತಿಷ್ಠಿತ ಆಸ್ಕರ್ ಪ್ರಶಸ್ತಿ ಪಡೆದಿದ್ದಾರೆ ಲಾಸ್ ಏಂಜಲೀಸ್ನಲ್ಲಿ ನಡೆದ ಆಸ್ಕರ್ ಪ್ರಶಸ್ತಿ ಸಮಾರಂಭದಲ್ಲಿ ಬಿಟನ್ನ ಈ ಅಭಿನೇತ್ರಿ ಚಿತ್ರದಲ್ಲಿನ ಕ್ವೀನ್ ಆ್ಯನಿ ಪಾತ್ರಕ್ಕೆ ಪಶಸ್ತಿ ಪಡೆದುಕೊಂಡರು